ಪಾಕಿಸ್ತಾನದಲ್ಲಿರುವ ಹಫೀಜ್ ಸಯೀದ್ ನೇತೃತ್ವದ ಉಗ್ರ ಸಂಘಟನೆಯ ಮೇಲಿನ ನಿಷೇಧ ವಾಪಸಾತಿ ಬಗ್ಗೆ ಅತಂಕ ವ್ಯಕ್ತಪಡಿಸಿರುವ ಅಮೆರಿಕ

ಭಾರತದ ಇರುವಿಕೆಯನ್ನು ಒಂದು ರಾಷ್ಟವನ್ನಾಗಿ ಪ್ರತ್ನಿಸುವವರಿಗೆ ಸರ್ದಾರ್ ಪಟೇಲ್ ಅವರ ಪ್ರತಿಮೆ ಸೂಕ್ತ ಉತ್ತರವಾಗಿದೆ

ಏಕತಾದ ಪ್ರತಿಮೆ ಭಾರತದ ಇಂಜಿನಿಯರಿಂಗ್ ಹಾಗೂ ತಾಂತ್ರಿಕ ಸಾಮರ್ಥ್ನದ ಸಂಕೇತವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಣ್ಣಿಸಿದರು ಗುಜರಾತ್ ರಾಜ್ಯಪಾಲ ಒ

ಮುಖ್ಯಮಂತ್ರಿ ವಿಜಯ್ ರೂಪಾಣಿ ಬಿಜೆಪಿ ರಾಷ್ಲೀಯ ಅಧ್ಯಕ್ಷ ಅಮಿತ್ ಷಾ ಮೊದಲಾದವರು ಏಕತಾ ಪ್ರತಿಮೆಯ ಅನಾವರಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು

ಪ್ರತಿಮೆಯ ಹೃದಯ ಭಾಗದಲ್ಲಿ ಪ್ರೇಕ್ಷಕರ ಗ್ಯಾಲರಿ ನಿರ್ಮಿಸಲಾಗಿದ್ದು

ಉಕ್ಕಿನ ಮನುಷ್ಠ ಬ್ರಿಟಿಷರ ವಿರುದ್ದ ಹೋರಾಡಿದ ಬಗೆ ವಿವರಿಸುವ ಬೆಳಕು ಮತ್ತು ಶಬ್ದ ಶ್ರದರ್ಶನಕ್ಕೂ ಮೋದಿ ಇದೇ ಸಂದರ್ಭದಲ್ಲಿ ಚಾಲನೆ ನೀಡಿದರು

ಜಗತ್ತಿನಲ್ಲೇ ಅತಿ ಎತ್ತರ ಎಂಬ ಹೆಗ್ಗಳಕೆ ಪಡೆದಿದೆ

ಇದು ನ್ಲೂಯಾರ್ಕ್ನ ಲಿಬರ್ಟಿ ಪ್ರತಿಮೆಗಿಂತ ಎರಡು ಪಟ್ಟು ಎತ್ತರವಿದೆ

ಈ ಸಂದರ್ಭದಲ್ಲಿ ಭಾರತದ ಏಕತೆ ಹಾಗೂ ಸಮಗ್ರತೆಯನ್ನು ಕಾಪಾಡುವ ಸಂಬಂಧ ಪ್ರಮಾಣವಚನ ಹಾಗೂ ಹಲವು ಸಮಾರಂಭಗಳು ನಡೆಯುತ್ತಿವೆ ದೇಶದ ವಿವಿಧೆಡೆ ಏಕತಾ ಓಟ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ನವದೆಹಲಿಯಲ್ಲಿ ರಾಷ್ಸಪತಿ ರಾಮನಾಥ್ ಕೋವಿಂದ್ ಉಪರಾಷ್ಸಪತಿ ಎಂ

ಗೃಹ ಸಚಿವ ರಾಜನಾಥ್ ಸಿಂಗ್ ದೆಹಲಿ ಉಪರಾಜ್ಞಪಾಲ ಅನಿಲ್ ಬೈಜಾಲ್ ವಸತಿ ಹಾಗೂ ನಗರ ವ್ಯವಹಾರಗಳ ಸಚಿವ ಹರ್ದೀಪ್ ಪುರಿ ಅವರು ಪಾರ್ಲಿಮೆಂಟ್ ಸ್ಪೀಟ್ನ ಪಟೇಲ್ ಚೌಕದಲ್ಲಿರುವ ಸರ್ದಾರ್ ಪಟೇಲ್ ಅವರು ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸಿದರು ಇಂದು ಬೆಳಗ್ಗೆ ಮೇಜರ್ ಧಾನ್ಭಚಂದ್ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಏಕತಾ ಓಟಕ್ಕೆ ಗೃಹ ಸಚಿವ ರಾಜನಾಥ್ ಸಿಂಗ್ ಚಾಲನೆ ನೀಡಿದರು ಭಾಗವಹಿಸಿದ್ದ ಓಟಗಾರರಿಗೆ ಏಕತಾ ಪ್ರಮಾಣವಚನ ಬೋಧಿಸಲಾಯಿತು ಮಾನವ ಸಂಪನ್ನೂಲ ಅಭಿವೃದ್ದಿ ಸಚಿವ ಪ್ರಕಾಶ್ ಜಾವಡೇಕರ್ ವಿಜ್ವಾನ ಮತ್ತು ತಂತ್ರಜ್ವಾನಸಚಿವ ಡಾ ಹರ್ಷವರ್ಧನ್ ಕ್ರೀಡಾ ವಾರ್ತಾ ಹಾಗೂ ಪ್ರಸಾರ ಸಚಿವ ರಾಜ್ಜವರ್ಧನ್ ಸಿಂಗ್ ರಾಥೋಡ್ ಕ್ರೀಡಾ ದಿಗ್ಗಜರಾದ ಜಾಫರ್ ಇಕ್ಟಾಲ್ ಕರ್ಣಂ ಮಲ್ಲೇಕ್ವರಿ ಮೇರಿ ಕೋಮ್ ದೀಪಾ ಕರ್ಮಾಕರ್ ಮತ್ತಿತರರು ಪಾಲ್ಗೊಂಡಿದ್ದರು

ಅಸ್ಲಾಂನಲ್ಲಿ ಮುಖ್ಚಮಂತ್ರಿ ಸರ್ಬಾನಂದ್ ಸೋನೋವಾಲ್ ಏಕತಾ ಓಟಕ್ಕೆ ಚಾಲನೆ ನೀಡಿದರು ಸರ್ದಾರ್ ವಲ್ಲಾಭಭಾಯ್ ಅವರ ಜಯಂತಿಯಾದ ಇಂದು ರಾಷ್ಲಪತಿ ರಾಮನಾಥ ಕೋವಿಂದ್ ಉಪರಾಷ್ಲಪತಿ ಎಂ ವೆಂಕಯ್ಹನಾಯ್ನು ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಟೇಲ್ ಅವರಿಗೆ ನಮನ ಸಲ್ಲಿಸಿದ್ದಾರೆ ಸರ್ದಾರ್ ಪಟೇಲ್ ಅವರು ಏಕತೆ ಮತ್ತು ಸಮಗ್ರತೆಯ ಪ್ರತಿಬಿಂಬವಾಗಿದ್ದಾರೆ ಎಂದು ಕೋವಿಂದ್ ಅವರು ಟ್ವೀಟ್ ಮಾಡಿದ್ದಾರೆ ಭಾರತದ ಉಕ್ಕಿನ ಮನುಷ್ಲನ ರಾಷ್ಲ ಸೇವೆಯನ್ನು ಭಾರತ ಎಂದೆಂದಿಗೂ ನೆನಪಿನಲ್ಲಿಟ್ಲುಕೊಳ್ಳುತ್ತದೆ ಎಂದು ರಾಷ್ಲಪತಿ ಹೇಳಿದ್ದಾರೆ ಅಂದಿನ ರಾಜಕೀಯ ದೃಷಿಕೋನದತ್ತ ನೋಡಿದ್ದಳ್ಲಿ

ದೇಶದ ಏಕೀಕರಣಕ್ಕೆ ಅವಿಶ್ರಾಂತವಾಗಿ ದುಡಿದ ಮಹಾನ್ ನಾಯಕ ಸರ್ದಾರ್ ಪಟೇಲ್ ಅವರಿಗೆ ದೇಶ ತಲೆಬಾಗಿ ನಮಿಸುತ್ತದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ವೆಂಕಯ್ನನಾಯ್ನು ಅವರು ದಕ್ಷಿಣ ಆಫ್ಟಿಕಾದ ಮೂರು ರಾಷ್ಟಗಳಿಗೆ ಪ್ರವಾಸ ಮಾಡುತ್ತಿದ್ದು ಏಳು ದಿನಗಳ ಈ ಪ್ರವಾಸವನ್ನು ಇಂದು ಆರಂಭಿಸಿದ್ದಾರೆ ಮೊದಲು ಅವರು ಬೊಟ್ಟಾನಾಕ್ಕೆ ಭೇಟ ನೀಡಲಿದ್ದು ನಂತರ ಜಿಂಬಾಜ್ವೆ ಹಾಗೂ ಮಲಾವಿಗೆ ತೆರಳಲಿದ್ದಾರೆ ಉಪರಾಷ್ಟಪತಿ ಅವರೊಂದಿಗೆ ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣ ಸಹಾಯಕ ಸಚಿವ ಕೃಷ್ಣನ್ಪಾಲ್ ಗುರ್ಜ್ಜಾರ್ ಇಬ್ಬರು ಸಂಸದರು ಹಾಗೂ ಹಿರಿಯ ಅಧಿಕಾರಿಗಳ ನಿಯೋಗ ತೆರಳಿದೆ

ಆ ಸಮಯದಲ್ಲಿ ಆರ್ಥಿಕ ವ್ಯವಸ್ನೆಯನ್ನು ಕೃತಕವಾಗಿ ಮುಂದುವರೆಸಲು ಬ್ಡಾಂಕ್ಗಳು ಯಾವುದೇ ಅಡತಡೆ ಇಲ್ಲದೇ ಸಾಲ ನೀಡಿಕೆ ಆರಂಭಿಸಿದವು ಎಂದು ಅವರು ಹೇಳಿದರು ಆ ಸಂದರ್ಭದಲ್ಲಿನ ಸರ್ಕಾರ ಬ್ಹಾಂಕ್ಗಳಿಗೆ ಸಾಲ ನೀಡಲು ಆಗ್ರಹಪಡಿಸಿದ ಸಲುವಾಗಿ ಸಾಲ ಹೆಚ್ಚುತಾ ಹೋಗಿದ್ದು

ಕೇಂದ್ರ ಸರ್ಕಾರ ಈಗ ಕೈಗೊಂಡಿರುವ ಹಲವಾರು ನಿರ್ದಿಷ್ಟ ಕ್ರಮಗಳು ಹಾಗೂ ಸುಧಾರಣೆಗಳಿಂದಾಗಿ ಆದಾಯದಲ್ಲಿ ಹೆಚ್ಚಳ ಕಂಡು ಬರುತ್ತಿದೆ ಎಂದು ಜೇಟ್ಲ ತಿಳಿಸಿದರು

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ಟ್ ಅಪ್ಸ್ ಇಂಧನ ಆರೋಗ್ಯ ಸಂರಕ್ಷಣೆ ಮತ್ತು ಡಿಜಿಟಲ್ ತಂತ್ರಜ್ವಾನದಂತಹ ವಲಯಗಳಲ್ಲಿ ಭಾರತದಲ್ಲಿನ ವ್ಯಾಪಾರ ಅವಕಾಶಗಳ ಪ್ರಯೋಜನವನ್ನು ಸಂಪೂರ್ಣವಾಗಿ ಪಡೆದುಕೊಳ್ಳಬೇಕೆಂದು ಅಮೆರಿಕಾ ಕಂಪೆನಿಗಳನ್ನು ಪ್ರೋತ್ಸಾಹಿಸಿದ್ದಾರೆ ನಿನ್ನೆ ನವದೆಹಲಿಯಲ್ಲಿ ಅಮೆರಿಕಾದ ಹಿರಿಯ ಉದ್ದಮಿಗಳು ಹಾಗೂ ವಾಣಿಜ್ಲೋದ್ಧಮಿಗಳನ್ನು ಭೇಟಿ ಮಾಡಿದ ಮೋದಿ ಇಂಡಿಯಾ ನಾಯಕತ್ವ ಶ್ಯಂಗಸಭೆಯ ಫಲಿತಾಂಶಗಳನ್ನು ಅವರುಗಳೊಂದಿಗೆ ಚರ್ಚಿಸಿದರು ಕಳೆದ ನಾಲ್ಲು ವರ್ಷಗಳಲ್ಲಿ ಸರ್ಕಾರ ಜಾರಿಗೊಳಿಸಿರುವ ಅರ್ಥಿಕ ಹಾಗೂ ನಿಯಂತ್ರಣ ಸುಧಾರಣಾ ಕ್ರಮಗಳನ್ನು ಅಮೆರಿಕಾ ಭಾರತ ಕಾರ್ಯತಂತ್ರ ಪಾಲುದಾರಿಕೆ ವೇದಿಕೆ ಮಂಡಳಿಯ ಸದಸ್ನರು ಪ್ರಶಂಸಿಸಿದರು ಆರ್ಥಿಕ ಪಾಲುದಾರಿಕೆಯಿಂದ ಭಾರತ ಹಾಗೂ ಅಮೆರಿಕಾ ದೇಶಗಳೆರಡೂ ಹಿಂದೆಂದೂ ಕಾಣದಂತಹ ರೀತಿಯಲ್ಲಿ ಪ್ರಯೋಜನ ಪಡೆದಿವೆ ಎಂದು ಮೋದಿ ಹೇಳಿದರು

ಜ್ ಸಯೀದ್ ನೇತೃತ್ವದ ಜಮಾತ್ ಉದ್ ದವಾ ಮತ್ತು ಫಲಾಹ್ ಇ ಇನ್ಲಾನಿಯತ್ ಉಗ್ರ ಸಂಘಟನೆಗಳ ಮೇಲಿನ ನಿಷೇಧ ವಾಪಸಾತಿಗೆ ಅಮೆರಿಕ ಕಳವಳ ವ್ಯಕ್ತಪಡಿಸಿದೆ ಇದು ಪಾಕಿಸ್ತಾನದ ಅರ್ಥಿಕ ಕ್ರಿಯಾಪಡೆಯ ಬದ್ದತೆಗೆ ವಿರುದ್ದವಾಗಿದೆ ವಿಶ್ವಸಂಸ್ವೆ ಭದ್ರತಾ ಮಂಡಳ ನಿರ್ಣಯದಡಿಯ ಭಯೋತ್ವಾದನೆ ವಿರುದ್ದದ ಹೋರಾಟಕ್ಕೆ ಇದು ತೊಡಕಾಗಲಿದೆ ಎಂದು ಹೇಳಿದೆ ದೇಶದೆಲ್ಲೆಡೆ ಇಂದು ದಿವಂಗತ ಪ್ರಧಾನ ಮಂತ್ರಿ ಇಂದಿರಾಗಾಂಧಿ ಅವರ ಮಣ್ಯತಿಥಿಯನ್ನು ಆಚರಿಸಲಾಗುತ್ತಿದೆ ದೆಹಲಿಯಲ್ಲಿರುವ ಶಕ್ತಿ ಸ್ವಳದಲ್ಲಿರುವ ಇಂದಿರಾಗಾಂಧಿ ಅವರ ಸಮಾಧಿಗೆ ರಾಷ್ಷೀಯ ಕಾಂಗ್ರೆಸ್ ಅಧ್ವಕ್ಷ ರಾಹುಲ್ ಗಾಂಧಿ ಮಾಜಿ ಪ್ರಧಾನ ಮಂತ್ರಿ ಡಾ ಮನಮೋಹನ್ ಸಿಂಗ್ ಮತ್ತು ಯುಪಿಎ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರು ಪುಷ್ಷನಮನ ಸಲ್ಲಿಸಿದರು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿ ಇಂದಿರಾಗಾಂಧಿ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಿದ್ದಾರೆ ಹೆಣ್ಣು ಮಕ್ಕಳ ಶಿಕ್ಷಣವನ್ನು ಉತ್ತೇಜಿಸುವ ನಿಟ್ಲನಲ್ಲಿ ಕಾರ್ಯನಿರ್ವಹಿಸಿದ ನೋಬೆಲ್ ಪ್ರಶಸ್ತಿ ವಿಜೇತೆ ಮಲಾಲ ಯೂಸಫಾಜಾಯ್ ಅವರನ್ನು ಹಾರ್ವ್ಡ್ ವಿಶ್ವವಿದ್ನಾಲಯ ಸನ್ನಾನಿಸಲಿದೆ

ಶಾಲಾ ಮಕ್ಕಳ ಶಿಕ್ಷಣಕ್ಕಾಗಿ ಅವರ ತ್ರಮವನ್ನು ಪರಿಗಣಿಸಿ ನೊಬಲ್ ಪ್ರಶಸ್ತಿ ನೀಡಲಾಯಿತು ಪಾಕಿಸ್ತಾನದವರಾದ ಮಲಾಲ ಅವರು ತಾಲಿಬಾನ್ ನಡೆಸಿದ ಹತ್ತೆಯ ಯತ್ನದಲ್ಲಿ ಪಾರಾಗಿದ್ದರು ನಂತರ ಅವರು ಲಾಭ ರಹಿತ ಮಲಾಲ ನಿಧಿಯನ್ನು ಸ್ಥಾಪಿಸಿದರು

ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ನಾ ಸ್ವರಾಜ್ ಕುವ್ಲೆತ್ ನಾಯಕರೊಂದಿಗೆ ಇಂದು ಉಭಯ ದೇಶಗಳು ನಡುವಿನ ಬಾಂಧವ್ಯ ಬಲವರ್ಧನೆಗೆ ಅನೇಕ ದ್ವಿಪಕ್ಷೀಯ ಮಾತುಕತೆ ನಡೆಲಿದ್ದಾರೆ